ಎನಿಸಲಿರುವ ಭಾರತೀಯ ರೈಲ್ವೆ ಪಿಯೂಷ್ ಗೋಯಲ್

ಭವಿಷ್ಯದ ಆರೋಗ್ಯಕರ ಬೆದರಿಕೆಗಳನ್ನು ಪರಿಪರಿಸಲು ಪರಿಸರ ಸ್ನೇಹಿ ವಾಸ್ತುಶಿಲ್ಪ ಮತ್ತು ವಿನ್ಯಾಸಗಳ ಅಳವಡಿಕೆ ಅಗತ್ತ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ

ಕರ್ನಾಟಕದಲ್ಲಿ ಕೊರೊನಾ ಸೋಂಕು ಪ್ರಕರಣಗಳ ನಿರಂತರ ಹೆಚ್ಚಳ ಹಿನ್ನೆಲೆ ರಾಜಧಾನಿ ಬೆಂಗಳೂರು ಪಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ವಾರ ಸಂಪೂರ್ಣ ಲಾಕ್ಡೌನ್ಗೆ ಸರ್ಕಾರ ನಿರ್ಧಾರ

ಭಾರತೀಯ ರೈಲ್ವೆ ಆಗಲಿದೆ ಎಂದು ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ

ವಿಶ್ವದರ್ಜೆಯ ಸೌಲಭ್ಯಗಳು ಪಾಗೂ ಅತಿ ವೇಗದ ಪ್ರಯಾಣವನ್ನು ಆನಂದಿಸಬಹುದಾಗಿದೆ ಎಂದು ಹೇಳಿದರು ನಿಯಮಗಳನ್ನು ಸರಳೀಕರಿಸಲು ದೇಶೀಯ ಅನುಮೋದನೆಗಳು ಮತ್ತು ಅಧಿಕಾರ ಶಾಹಿ ವರಿಭಾಷೆಯಲ್ಲಿ ಸುಧಾರಣೆಗೆ ಭಾರತ ಮುಂದಾಗಿದ್ದು ಆರ್ಥಿಕ ಬೆಳವಣಿಗೆಗಾಗಿ ಇದು ಶೀಘ್ರದಲ್ಲೇ ಹೊಸ ಕೈಗಾರಿಕಾ ನೀತಿಯೊಂದಿಗೆ ಬರಲಿದೆ ಎಂದು ತಿಳಿಸಿದ ಪಿಯೂಷ್ ಗೋಯಲ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ್ ಕುರಿತು ಮಾತನಾಡುವಾಗ ಭಾರತವು ವಿಶ್ವದ ಇತರೆ ಭಾಗಗಳೊಂದಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸ್ಥಾನದೊಂದಿಗೆ ತೊಡಗಿಸಿಕೊಳ್ಳಲಿದೆ ಎಂದು ಹೇಳಿದ್ದಾಗಿ ತಿಳಿಸಿದರು ಭಾರತ ಮುಕ್ತ ವ್ಯಾಪಾರ ಮತ್ತು ಬಹುಪಕ್ಷೀಯ ಕಾರ್ಯಕ್ರಮಗಳನ್ನು ಬಲವಾಗಿ ನಂಬಲಿದ್ದು ಭಾರತೀಯ ಉದ್ಯಮವನ್ನು ಅಭಿವೃದ್ದಿ ಪಡಿಸಲು ಬಯಸುತ್ತದೆ ಎಂದು ರೈಲ್ವೆ ಸಚಿವರು ಪೇಳಿದರು

ವೆಂಕಯ್ಜನಾಯ್ಡು ಕರೆ ನೀಡಿದ್ದಾರೆ ಭಾರತೀಯ ವಾಸ್ತು ಶಿಲ್ಪಿಗಳ ರಾಷ್ಷೀಯ ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಾಂಕ್ರಾಮಿಕ ರೋಗವನ್ನು ತಮ್ಮ ವಿನ್ಯಾಸಗಳಲ್ಲಿ ಮಾರ್ಪಾಡು ಮಾಡುವ ಮೂಲಕ ಆರೋಗ್ಯಕರ ಸವಾಲುಗಳಿಗೆ ಉತ್ತರಿಸಬೇಕು ಎಂದು ವಾಸ್ತುಶಿಲ್ಪಿಗಳು ಮತ್ತು ವಿನ್ಯಾಸಕಾರರನ್ನು ಕೋರಿದರು ಭವಿಷ್ಯದ ಬೆದರಿಕೆಗಳನ್ನು ನಿಭಾಯಿಸುವಂತಹ ಮಾರ್ಗಗಳನ್ನು ರೂಪಿಸುವಾಗ ಪ್ರಸ್ತುತ ಬಿಕ್ಕಟ್ಟನಿಂದ ಉಂಟಾದ ಸಮಸ್ಕೆಗಳಿಗೆ ವಿನ್ಯಾಸ ಮತ್ತು ವಾಸ್ತು ಶಿಲ್ಪ ಭಾತೃತ್ವವನ್ನು ಮರು ಸಂಗ್ರಹಿಸಿ ಪರಿಪಾರಗಳನ್ನು ಪುಡುಕುವ ಅಗತ್ಯವಿದೆ ಎಂದು ವೆಂಕಯ್ಯನಾಯ್ಡು ಹೇಳಿದರು ನಿವಾಸಿಗಳಿಗೆ ಸಾಕಷ್ಟು ನೈಸರ್ಗಿಕ ಬೆಳಕು ಮತ್ತು ಉತ್ತಮ ಗಾಳಿ ಲಭಿಸುವ ರೀತಿಯಲ್ಲಿ ಕಟ್ಟಡಗಳನ್ನು ವಿನ್ಯಾಸಗೊಳಿಸಬೇಕು ಎಂದು ಉಪರಾಷ್ಟಪತಿ ಒತ್ತಿ ಹೇಳಿದರು ಆಧುನಿಕ ಕಟ್ಟಡ ನಿರ್ಮಾಣಗಳು ಆಶ್ರಯ ಮತ್ತು ಸುರಕ್ಷತೆಯನ್ನು ಒದಗಿಸುವುದು ಮಾತ್ರವಲ್ಲದೇ ಆರಾಮದಾಯಕ ಮತ್ತು ಅನುಕೂಲಕರ ಪರಿಸ್ತಿತಿಯನ್ನು ನೀಡುವಂತಹುಗಳಾಗಿರಬೇಕು ನವೀಕರಿಸಬಹುದಾದ ಇಂಧನ ಮೂಲಗಳಲ್ಲಿ ಉಳಿಸಿಕೊಳ್ಳಬಹುದಾದ ಪರಿಸರ ಸ್ನೇಹಿ ರಚನೆಗಳನ್ನು ರೂಪಿಸುವುದು ಆಗತ್ಯವಿದೆ ಎಂದು ವೆಂಕಯ್ಯನಾಯ್ಡು ಪ್ರತಿಪಾದಿಸಿದರು ದೇಶಾದ್ಯಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪರೀಕ್ಷೆಗಳನ್ನು ಆಯೋಜಿಸಲು ಕೇಂದ್ರ ಮಾನವ ಸಂಪನ್ಮೂಲ ಅಭಿವ್ಯದ್ಧಿ ಸಚಿವಾಲಯವು ವಿಸ್ತೃತ ಪ್ರಮಾಣಿತ ಕಾರ್ಯಾಚರಣೆ ವಿಧಿವಿಧಾನಗಳನ್ನು ರೂಪಿಸಿದೆ ಕೇಂದ್ರ ಗೃಪ ಮತ್ತು ಆರೋಗ್ಯ ಸಚಿವಾಲಯದ ಸಹಯೋಗದಲ್ಲಿ ಪ್ರಮಾಣಿತ ಕಾರ್ಯವಿಧಾನಗಳನ್ನು ರೂಪಿಸಲಾಗಿದ್ದು ವಿದ್ಯಾರ್ಥಿಗಳ ಸುರಕ್ಷತೆ ನ್ಯಾಯಸಮ್ಮತ ಪರೀಕ್ಷೆ ಮತ್ತು ಸಮಾನ ಅವಕಾಶಗಳಿಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಮೋಖ್ರಿಯಾಲ್ ತಿಳಿಸಿದ್ದಾರೆ

ಈ ಪರೀಕ್ಷೆಗಳನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ನಡೆಸಲಾಗುವುದು ಎಂದು ಅವರು ತಿಳಿಸಿದರು ಒಂದು ವೇಳೆ ಅಂತಿಮ ವರ್ಷದ ಯಾವುದೇ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದಿದ್ದರೆ ಅಂತಪವರಿಗೆ ನಂತರದ ಪಂತದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು ತೀವ್ರ ಉಸಿರಾಟ ಸಮಸ್ವೆಯಿಂದ ಬಳಲುವ ಕೊರೋನಾ ರೋಗಿಗಳಿಗೆ ನಿರ್ಬಂಧಿತ ತುರ್ತು ದಿಷಧವಾಗಿ ಇಟೊಲಿಜುಮಾಬ್ ಚುಚುಮದ್ದು ಬಳಸಲು ಭಾರತೀಯ ಜಿಷಧ ನಿಯಂತ್ರಣ ಮಹಾಲೇಖಪಾಲರು ಅನುಮೋದನೆ ನೀಡಿದ್ದಾರೆ ಮಧ್ಯಮದಿಂದ ತೀವ್ರ ಸ್ವರೂಪದ ಉಸಿರಾಟ ಸಮಸ್ಯೆ ಎದುರಿಸುವ ಕೊರೋನಾ ರೋಗಿಗಳ ಸ್ಟೆಟೊಕಿನ್ ಸೋಂಕಿನ ಚಿಕಿತ್ಸೆಗೆ ಇಟೊಲಿಜುಮಾಬ್ ಇಂಜಕ್ಷನ್ ಬಳಸಬಹುದು ಎಂಬುದು ಪ್ರಯೋಗಾಲಯಗಳ ಪರೀಕ್ಷೆಯಲ್ಲಿ ಸಂತ್ಯಪ್ತ ಫಲಿತಾಂಶ ಹೊರಮೂಡಿದೆ ಎಂದು ಅವರು ಹೇಳಿದ್ದಾರೆ

ಪ್ರಮುಖವಾಗಿ ಕಳೆದ ಕೆಲವು ವಾರಗಳಿಂದ ನಿತ್ಯ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ರಾಜಧಾನಿ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಂದು ವಾರ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಲು ಕರ್ನಾಟಕ ಸರಕಾರ ನಿರ್ಧರಿಸಿದೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಈ ಅವಧಿಯಲ್ಲಿ ಅಗತ್ಯ ಸೇವೆಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯಲಿದ್ದು ವಿವರವಾದ ಮಾರ್ಗಸೂಚಿಗಳನ್ನು ನಾಳೆ ಬಿಡುಗಡೆ ಮಾಡಲಾಗುವುದು ಈಗಾಗಲೇ ನಿಗದಿಯಾಗಿರುವಂತೆ ವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನು ನಡೆಸಲಾಗುವುದು ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಯಾವುದೇ ಆತಂಕಕ್ಕೆ ಒಳಗಾಗದೇ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಕೋರಿದ್ದಾರೆ

ಕುಟುಂಬ ಯೋಜನೆಯನ್ನು ಕೇಂದ್ರ ಸ್ಲಾನದಲ್ಲಿರುವ ಕಾರ್ಯತಂತ್ರವು ಗಮನಾರ್ಹ ಫಲಿತಾಂತಗಳನ್ನು ಸಾಧಿಸಲು ಸಹಾಯ ಮಾಡಿದೆ ಎಂದು ಕೇಂದ್ರ ಆರೋಗ್ಡ ಮತ್ತು ಕುಟುಂಬ ಕಲ್ನಾಣ ಖಾತೆ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂಗವಾಗಿ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜನಸಂಖ್ಯಾ ಶ್ವಿರೀಕರಣದ ಮಹತ್ವ ಮತ್ತು ಜನ ಸಾಮಾನ್ವರ ಭವಿಷ್ಯ ಹಾಗೂ ಅವರ ಆರೋಗ್ವದ ದೃಷ್ಟಿಯಿಂದ ವಿಶ್ವ ಜನಸಂಖ್ಯಾ ದಿನವು ಮಹತ್ವ ನೀಡುತ್ತದೆ